ಪೆಣ್ಣುಮಕ್ಕಳ ಸುರಕ್ಷತೆ ಮತ್ತು ಶಿಕ್ಷಣದ ಬಗ್ಗೆ ಹಾಗೂ ಸಮಾಜದಲ್ಲಿ ಅವರಿಗೆ ಸಮಾನತೆಯ ಸ್ಥಾನ ಕಲ್ಪಿಸುವ ಕುರಿತು ಅರಿವು ಮೂಡಿಸುವುದು ಈ ದಿನದ ಉದ್ದೇಶವಾಗಿದೆ ಜೇಟಿ ಬಚಾವೋ ದೇಟಿ ಪಢಾವೋ ಎಂಬ ಘೋಷವಾಕ್ಕದ ಮೂಲಕ ಹೆಣ್ಣುಮಕ್ಕಳ ಸಬಲೀಕರಣದ ಆಗತ್ಯವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರ ಒತ್ತಿ ಹೇಳಿದೆ ಹೆಣ್ಣೊಂದು ಕಲಿತರೆ ತಾಲೆಯೊಂದು ತೆರೆದಂತೆ ಎಂಬ ಮಾಟಿನಂತೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ದೇಶಾದ್ಯಂತ ಪ್ರಯತ್ನಗಳು ಸಾಗಿವೆ ಹೆಣ್ಣು ಭ್ರೂಣ ಪತ್ತೆ ತಡೆ ಜೊತೆಗೆ ಹೆಣ್ಣುಮಗುವಿನ ಶಿಕ್ಷಣ ವರದಕ್ಷಿಣೆ ಪಿಡುಗು ಬಾಲ್ತವಿವಾಪ ಪೇಬ್ಜ ಮಕ್ಕಳ ಮೇಲಿನ ದೌರ್ಜನ್ತ ಇನ್ನಿತರೆ ಸಮಸ್ಥೆಗಳ ನಿರ್ಮೂಲನೆಗೆ ಸಮಾಜವನ್ನು ಜಾಗೃತಗೊಳಿಸಲು ಅನೇಕ ಕಾರ್ಯಕ್ರಮಗಳು ಆಯೋಜನಗೊಂಡಿವೆ

ರಾಷ್ಷೀಯ ಪೆಣ್ಣಮಕ್ಕಳ ದಿನದ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಹೆಣ್ಣು ಮಕ್ಕಳಿಗೆ ಪಾಗೂ ದೇಶದ ಎಲ್ಲಾ ಹೆಣ್ಣುಮಕ್ಕಳಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅಭಿನಂದನೆ ಸಲ್ಲಿಸಿದ್ದಾರೆ ಶಿಕ್ಷಣ ನೀಡುವುದು ಉತ್ತಮ ಆರೋಗ್ಯ ಸೇವೆ ಒದಗಿಸುವುದು ಲಿಂಗಾನುಪಾತದ ಅಂತರ ತ್ಗಿಸುವುದು ಸೇರಿದಂತೆ ಪೇಣ್ಣಮಕ್ಕಳ ಸಬಲೀಕರಣಕ್ಕೆ ಪಲವಾರು ಮಪತ್ವದ ಕ್ರಮಗಳನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಎಂದು ಅವರು ಪೇಳದ್ದಾರೆ ಪಣ್ಣು ಮಕ್ಕಳನ್ನು ಸಬಲಗೊಳಿಸುವ ನಿಟ್ಟನಲ್ಲಿ ಶ್ರಮಿಸುತ್ತಿರುವ ಎಲ್ಲರನ್ನೂ ಪಾಗೂ ಪೇಬ್ಲಮಕ್ಕಳು ಘನತೆಯಿಂದ ಬಾಳುವ ಅವಕಾಶವನ್ನು ನೀಡುತ್ತಿರುವ ವ್ಯಕ್ತಿಗಳಿಗೂ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸುವ ದಿನ ಇದಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ನಾವಿನ್ನತೆ ಕ್ರೀಡೆ ಸಾಂಸ್ಟ್ರಿಕ ವಲಯ ಸೇರಿದಂತೆ ಎವಿದ ಕ್ಷೇತ್ರಗಳಲ್ಲಿ ಅಸಾಮಾನ್ನ ಸಾಧನೆಗೈದ ಮಕ್ಕಳಿಗೆ ಭಾರತ ಸರ್ಕಾರ ಬಾಲಶಕ್ತಿ ಮರಸ್ಕಾರ ಪ್ರದಾನ ಮಾಡಲಿದೆ

ನಂತರ ದೂರದರ್ಶನದಲ್ಲಿ ಪ್ರಾದೇಶಿಕ ಅವತರಣಿಕೆ ಪ್ರಸಾರವಾಗಲಿದೆ

ನಾಳೆ ರಾಷ್ಟೀಯ ಮತದಾರರ ದಿನ ಇದರ ಅಂಗವಾಗಿ ವಿದ್ಯುನ್ಮಾನ ಮತದಾರರ ಭಾವಚಿತ್ರ ಗುರುತು ಜೀಟ ಇ ಎಪಿಕ್ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಲು ಚುನಾವಣಾ ಆಯೋಗ ನಿರ್ಧರಿಸಿದೆ ಮತದಾರರನ್ನು ಸಬಲಗೊಳಿಸುವುದು ಜಾಗೃತಗೊಳಿಸುವುದು ಸುರಕ್ಷಿತವಾಗಿಸುವುದು ಮತ್ತು ಮತದಾನದ ಮಹತ್ವ ಸಾರುವುದು ಈ ಬಾರಿಯ ರಾಷ್ಟೀಯ ಮತದಾರರ ದಿನದ ಧ್ಯೇಯ ವಾಕ್ಯವಾಗಿದೆ

ಇದೇ ವೇಳೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಇ ಎಪಿಕ್ ಕಾರ್ಯಕ್ರಮವನ್ನು ಉದ್ಘಾಟಸಲಿದ್ದು ಹೊಸ ಮತದಾರರಿಗೆ ಚುನಾವಣಾ ಗುರುತಿನ ಡಿಜಿಬಲ್ ಆವೃತ್ತಿ ಅಂದರೆ ಇ ಗುರುತಿನ ಚೀಟಿಯನ್ನು ವಿತರಣೆ ಮಾಡಲಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಶ್ರಮದ ಫಲವಾಗಿ ಬೋಡೋಲ್ಕಾಂಡ್ ಪ್ರದೇಶದಲ್ಲಿ ಅಭಿವೃದ್ಧಿ ಮತ್ತು ತಾಂತಿಯ ಪರ್ವ ಆರಂಭವಾಗಿದೆ ಎಂದು ಕೇಂದ್ರ ಗೃಪ ಸಚಿವ ಅಮಿತ್ ಶಾ ಅಭಿಪ್ರಾಯಪಟ್ಟದ್ದಾರೆ ಅಸ್ಸಾಂನ ಕೊಕ್ತಜಾರ್ನಲ್ಲಿಂದು ಪ್ರಥಮ ಬೋಡೋಲ್ಯಾಂಡ್ ಪ್ರದೇಶದ ಪ್ರಾಂತೀಯ ಒಪ್ಪಂದದ ದಿನೋತ್ಪವದ ಉದ್ಘಾಟನಾ ಕಾರ್ಯತ್ರಮದಲ್ಲಿ ಮಾತನಾಡಿದ ಅವರು ಈ ಪ್ರದೇಶ ಮೊದಲು ಭಯೋತ್ಪಾದನ ಮತ್ತು ರಕ್ತಪಾತಕ್ಕೆ ಹೆಸರಾಗಿತ್ತು ಇದೀಗ ಈ ಭಾಗದಲ್ಲಿ ಅಭಿವೃದ್ಧಿ ಚಿಗುರೊಡೆದಿದೆ ಎಂದರು ಈಶಾನ್ತ ಭಾರತದ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬದ್ಧರಾಗಿದ್ದು ಈ ಭಾಗದಲ್ಲಿ ಒಂಸಾಚಾರ ಕೊನೆಗೊಳ್ಳಲು ಅವರು ಎಲ್ಲ ಪ್ರಯತ್ನ ಮಾಡಿದ್ದರು ಎಂದು ಅಮಿತ್ ಶಾ ಪೇಳಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಆಸ್ಲಾಂ ಮುಖ್ಯಮಂತ್ರಿ ಸರ್ಜಾನಂದ್ ಸೋನೋವಾಲ್ ಈ ಪ್ರದೇಶದ ಅಭಿವೃದ್ಧಿಗಾಗಿ ಒಪ್ಪಂದದ ಎಲ್ಲ ನಿಯಮಗಳಿಗೆ ತಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು ಈ ಪ್ರದೇಶದಲ್ಲಿ ಶೀಘ ಅಭಿವೃದ್ಧಿಗೆ ಜಾಲನೆ ದೊರೆತಿದೆ ಎಂದು ಬೊಡೊಲ್ಯಾಂಡ್ ಪ್ರದೇಶದ ಪ್ರಾಂತೀಯ ಮುಖ್ಯಸ್ಥ ಪ್ರಮೋದ್ ಬೊರೊ ಮೆಚ್ಚುಗೆ ವ್ಯಕ್ತಪಡಿಸಿದರು ಸ್ವಾವಲಂಬಿ ಭಾರತ ಯೋಜನೆಯಡಿ ದೇಶದ ಪ್ಲಾಸ್ಟಿಕ್ ಕೈಗಾರಿಕೆಗಳಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದೇಶದಲ್ಲಿ ಎರಡು ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿ

ಸದಾನಂದ ಗೌಡ ತಿಳಿಸಿದ್ದಾರೆ ಕರ್ನಾಟಕದ ಮಂಗಳೂರು ಹಾಗೂ ಉತ್ತರ ಪ್ರದೇಶದ ಗೋರಖ್ಮರದಲ್ಲಿ ತಲಾ ಒಂದು ಪ್ಲಾಸ್ಟಿಕ್ ಪಾರ್ಕ್ ಸ್ಥಾಪಿಸುವ ಬಗ್ಗೆ ಕಳೆದ ಶುಕ್ರವಾರ ನಡೆದ ರಾಸಾಯನಿಕ ಇಲಾಖೆಯ ಯೋಜನೆ ಜಾಲನಾ ಸಮಿತಿ ಸಭೆಯಲ್ಲಿ ತಾಕ್ವಿಕ ಒಪ್ಪಿಗೆ ದೊರೆತಿದೆ ಎಂದು ಅವರು ಪೇಳಿದ್ದಾರೆ ಈ ಬಗ್ಗೆ ವಿಸ್ತ್ರತ ಯೋಜನಾ ವರದಿ ಡಿಪಿಆರ್ ತಯಾರಿಸಿ ಅಂತಿಮ ಒಪ್ಪಿಗೆ ಸಲ್ಲಿಸುವಂತೆ ರಾಜ್ಯ ಸರ್ಕಾರಕ್ಕೆ ತಿಳಿಸಲಾಗಿದೆ ಆರು ತಿಂಗಳ ಒಳಗೆ ಯೋಜನೆ ಆರಂಭವಾಗುವ ನಿರೀಕ್ಷೆ ಇದೆ ಎಂದು ಸಚಿವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಪ್ಲಾಸ್ಟಿಕ್ ಪಾರ್ಕ್ ಎಂದರೆ ಪ್ಲಾಸ್ಟಿಕ್ ಸಂಬಂಧಿತ ಕೈಗಾರಿಕೆಗಳಿಗೆ ಸೀಮಿತವಾದ ಕೈಗಾರಿಕಾಭಿವೃದ್ಧಿ ಕೇಂದ್ರ ಈ ಕೈಗಾರಿಕೆಗಳ ಅಭಿವೃದ್ಧಿಗೆ ಬೇಕಾದ ಎಲ್ಲ ಆಧುನಿಕ ತಂತ್ರಜ್ಞಾನ ಸೌಕರ್ಯಗಳೂ ಇಲ್ಲಿರಲಿದ್ದು ಇಲ್ಲಿನ ಎಲ್ಲ ಕೈಗಾರಿಕಾ ಫಟಕಗಳೂ ಈ ಸೌಲಭ್ವಗಳನ್ನು ಬಳಸಿಕೊಳ್ಳಬಹುದು ಇದರಿಂದ ಸ್ವದೇಶಿ ಪ್ಲಾಸ್ಟಿಕ್ ಕೈಗಾರಿಕೆಗಳು ಅಂತಾರಾಷ್ಟೀಯ ಗುಣಮಟ್ಟದ ಉತ್ತನ್ನಗಳನ್ನು ತಯಾರಿಸುವಂತಾಗಿ ಜಾಗತಿಕ ಮಾರುಕಟ್ಟೆಯಲ್ಲಿ ಪೈಪೋಟ ನಡೆಸಲು ಶಕ್ತವಾಗುತ್ತವೆ ರಪ್ತು ವ್ಯದ್ಧಿ ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಸಚಿವರು ಎವರಿಸಿದರು

ಮುಂಬರುವ ಚಿತ್ರೋತ್ಸವಗಳು ಇನ್ನಷ್ಟು ಯಶಸ್ವಿಯಾಗಲಿ ಎಂದು ಪಾರೈಸಿದರು ಕೋವಿಡ್ ಸವಾಲುಗಳ ನಡುವೆಯೂ ಈ ಬಾರಿಯ ಚಿತ್ರೋತ್ಸವ ಯಶಸ್ವಿಯಾಗಿದೆ ಎಂದು ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಮೆಚ್ಚುಗೆ ವ್ವಕ್ತಪಡಿಸಿದರು ಗೋವಾ ರಾಜ್ಯಪಾಲ ಭಗವಂತ್ ಸಿಂಗ್ ಕೋಶಿಯಾರಿ ಮಾತನಾಡಿ ಸಿನಿಮಾ ಬುದ್ಧಿಯನ್ನು ಮಾತ್ರವಲ್ಲ ಮನಸ್ಸನ್ನು ತ್ರುತ್ತದೆ ನೆರೆಯ ರಾಷ್ಟಗಳೊಂದಿಗೆ ಬಾಂಧವ್ತ ವ್ಯಧಿಗೆ ಚಿತ್ರೋತ್ಸವ ಪೂರಕವಾಗಿದೆ ಎಂದರು ವರ್ಷದ ಶ್ರೇಷ್ಠ ವ್ಯಕ್ತಿಕ್ತ ಪ್ರಶ್ನಿಗೆ ಬಿಸ್ತತ್ಜತ್ ಚುರ್ಜ ಭಾಜನರಾದರು ಪ್ರಕಿಷ್ಠಿಕ ಗೋಲ್ಡನ್ ಪಿಕಾಕ್ ಪ್ರಶಸ್ತಿ ಸೇರಿದಂತೆ ವಿವಿಧ ಪ್ರಶಸ್ತಿಗಳನ್ನು ಸಮಾರಂಭದಲ್ಲಿ ಪ್ರದಾನ ಮಾಡಲಾಯಿತು

ಸಂಘದ ಶೃಂಗಸಭೆಯ ನೇಪಥ್ವದಲ್ಲಿ ವಿದೇಶಾಂಗ ವ್ಯಮಾರಗಳ ಖಾತೆ ಸಚಿವ ಡಾ

ಜೈಶಂಕರ್ ಮತ್ತು ಜೀನಾ ವಿದೇಶಾಂಗ ಸಚಿವ ವಾಂಗ್ ಯೆ ನಡೆಸಿದ ಮಾತುಕತೆ ವೇಳೆ ನಿರ್ಧರಿತವಾದ ಐದು ಒಪ್ಪಂದಗಳನ್ನು ಅನುಷ್ಯನಕ್ಕೆ ತರುವಂತೆ ಚೀನಾ ಮೇಲೆ ಒತ್ತಡ ಪಾಕುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ